ನಮಾಮಿ ಗಂಗೆ ಯೋಜನೆಯಡಿ ಉತ್ತರಾಖಂಡದಲ್ಲಿ ಆರು ಬ್ಬಪತ್ ಯೋಜನೆಗಳನ್ನು ವಿಡಿಯೋ ಕಾನ್ನರೆನ್ಸ್ ಮೂಲಕ ಉದ್ವಾಟಿಸಿದ ನಂತರ ಮಾತನಾಡಿದ ನರೇಂದ್ರ ಮೋದಿ ರೈತರು ದೇಶದಲ್ಲಿ ನಿರ್ಬಂಧಗಳಿಂದ ಮುಕ್ತರಾಗುವುದು ಪ್ರತಿಪಕ್ಷಗಳಿಗೆ ಬೇಕಾಗಿಲ್ಲ ಎಂದು ಹೇಳಿದರು ಸರ್ಕಾರ ಕನಿಷ್ಠ ಬೆಂಬಲ ಬೆಲೆ ವ್ಯವಸ್ಥೆಯನ್ನು ಮುಂದುವರೆಸಲಿದೆ ಕೃಷಿ ಉತ್ತನ್ನಗಳ ಖರೀದಿ ಪ್ರಕ್ರಿಯೆಯನ್ನು ಮುಂದುವರೆಸಲಿದೆ ಪ್ರತಿಪಕ್ಷಗಳು ಈ ವಿಷಯದಲ್ಲಿ ರೈತರಿಗೆ ಸುಳ್ಳು ಹೇಳುವ ಮೂಲಕ ಅವರನ್ನು ದಾರಿ ತಪ್ಪಿಸುತ್ತಿವೆ ಎಂದು ಆರೋಪಿಸಿದರು ಸರ್ಕಾರ ಜಾರಿಗೆ ತರಲಿರುವ ಕೃಷಿ ಸುಧಾರಣೆಗಳಿಂದ ದೇಶದಲ್ಲಿ ಮಧ್ಯವರ್ತಿಗಳು ದಲ್ಲಾಳಿಗಳ ಹಾವಳಿ ನಿರ್ಮೂಲನೆಗೊಳ್ಳಲಿದ್ದು ಇದರಿಂದ ಕಮ್ಪಣ ಕಳೆದುಕೊಳ್ಳುವ ಭಯದಿಂದ ಪ್ರತಿಪಕ್ಷಗಳು ಪ್ರತಿಭಟನೆ ನಡೆಸುತ್ಲಿವೆ ಎಂದು ಅವರು ದೂರಿದರು ಕ್ರಷಿ ಸಂಬಂಧಿತ ಮೂರು ವಿಧೇಯಕಗಳು ರೈತರಿಗೆ ಸ್ವಾತಂತ್ರ್ವವನ್ನು ಕಲಿಸಲಿದ್ದು ತಮ್ಮ ಉತ್ತನ್ನಗಳನ್ನು ದೇಶದ ಯಾವುದೇ ಪ್ರದೇಶದಲ್ಲಿ ಮಾರಾಟ ಮಾಡಲು ಅವರಿಗೆ ಅವಕಾಶ ಕಲ್ಲಿಸಲಿದೆ ಎಂದರು ದೇಶದಲ್ಲಿ ಕ್ಷಷಿ ಸುಧಾರಣೆಗೆ ಹೊಸ ವಿಧೇಯಕಗಳನ್ನು ರೂಪಿಸಿದ ನಂತರ ಕಪ್ಪು ಪಣದ ಮಾರ್ಗಗಳು ಮುಜ್ಜಿಹೋಗುವ ಭಯದಿಂದ ಪ್ರತಿಪಕ್ಷಗಳು ಚಿಂತೆಗೇಡಾಗಿವೆ ಹಾಗಾಗಿ ಆ ಪಕ್ಷಗಳು ರೈಶರು ಯುವಕರು ಅಥವಾ ಯೋಧರ ಪರವಾಗಿ ನಿಲ್ಲುತ್ತಿಲ್ಲ ಎಂದು ಪ್ರಧಾನಮಂತ್ರಿ ಹೇಳಿದರು ಜನಧನ್ ಖಾತೆ ಒಂದು ದೇಶ ಒಂದು ತೆರಿಗೆಯ ಜಿಎಸ್ಟಿ ವ್ವವಸ್ಥೆ ನಿವ್ವಕ್ತ ಯೋಧರ ಒಂದು ರ್ಬಾಂಕ್ ಒಂದು ಪಿಂಚಣಿ ಸೇರಿದಂತೆ ಸರ್ಕಾರದ ಎಲ್ಲ ಜನಪರ ಯೋಜನೆಗಳನ್ನು ವಿರೋಧಿಸಿಕೊಂಡು ಬರುತ್ತಿರುವ ಪ್ರತಿಪಕ್ಷ ಕಾಂತಿಕಾರಿಕ ಉಪಕ್ರಮಗಳಿಗೆ ಎಂದೂ ಬೆಂಬಲ ನೀಡುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ದೇಶದ ರಕ್ಷಣಾ ಪಡೆಗಳ ಆಧುನೀಕರಣ ಹಾಗೂ ಹೊಸ ಯುದ್ಲ ವಿಮಾನಗಳಿಗಾಗಿ ಹಲವು ದಶಕಗಳಿಂದ ಎದುರು ನೋಡುತ್ತಿದ್ದವರು ನಮ್ನ ಸರ್ಕಾರ ರಫೇಲ್ ಯುದ್ದ ವಿಮಾನಗಳನ್ನು ಖರೀದಿಸಿದ್ದು ಇದರಿಂದ ಭಾರತೀಯ ಯೋಧರ ಸಾಮರ್ಥ್ಯ ಹಾಗೂ ನೈತಿಕ ಸ್ಟೈರ್ಯ ಹೆಚ್ಚಿದೆ ಎಂದು ಪ್ರಧಾನಮಂತ್ರಿ ಹೇಳಿದರು ದೇಶದ ಜನರನ್ನು ಸಬಲೀಕರಣದ ಯೋಜನೆಗಳನ್ನು ಸರ್ಕಾರ ಮುಂದುವರೆಸಲಿದೆ ಎಂದು ಘೋಷಿಸಿದ ಪ್ರಧಾನಮಂತ್ರಿ ಪ್ರತಿಪಕ್ಷಗಳು ಪಭಿಸುತ್ತಿರುವ ಸುಳ್ಳುಗಳ ಬಲೆಗೆ ಬೀಳದಂತೆ ಜನರಿಗೆ ಮನವಿ ಮಾಡಿದರು

ಆಗ್ನೇಯ ಪದವೀಧರ ಕ್ಷೇತ್ರ

ಆದರೆ ಈ ಪಂತದಲ್ಲಿ ಅಸ್ಸಾಂ ಕೇರಳ ತಮಿಳುನಾಡು ಹಾಗೂ ಪಶ್ವಿಮ ಬಂಗಾಳ ರಾಜ್ಲಗಳ ಉಪಚುನಾವಣೆಗೆ ದಿನಾಂಕಗಳನ್ನು ಚುನಾವಣಾ ಆಯೋಗ ಪ್ರಕಟಿಸಿಲ್ಲ

ರಾಜ್ ಸರ್ಕಾರಗಳ ಪ್ರಸ್ತಾವನೆಗಳ ಆಧಾರದ ಮೇಲೆ ತಮಿಳುನಾಡು ಕರ್ನಾಟಕ ಮಹಾರಾಷ್ಲ

ಇತರ ರಾಜ್ಯಗಳು ಪ್ರಸ್ತಾವನೆ ಸಲ್ಲಿಸಿದರೆ ಆ ರಾಜ್ಯಗಳಲ್ಲೂ ಮುಂಗಾರು ಪಂಗಾಮಿನಲ್ಲಿ ಬೇಳೆಕಾಳು ಹಾಗೂ ಎಣ್ಣೆಕಾಳು ಸಂಗ್ರಪಕ್ಷೆ ಅನುಮೋದನೆ ನೀಡಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ

ಉಳಿದ ರಾಜ್ಯಗಳಲ್ಲಿ ಭತ್ತದ ಖರೀದಿ ಪ್ರಕ್ರಿಯೆ ನಿನ್ನೆಯಷ್ಲೇ ಆರಂಭವಾಗಿದೆ

ಡೆಲ್ಲಿ ಕ್ಯಾಪಿಟಲ್ಸ್ ಟೂರ್ನಿಯಲ್ಲಿ ಈಗಾಗಲೇ ಎರಡು ಪಂದ್ಯಗಳಲ್ಲಿ ಗೆಲುವು ಸಾಧಿಸಿದ್ದು ನಾಲ್ಕು ಅಂಶಗಳೊಂದಿಗೆ ಅಗ್ರಸ್ಥಾನ ಸ್ಥಾನದಲ್ಲಿದೆ ಆದರೆ ಪೈದ್ರಾಬಾದ್ ಸನ್ರೈಸರ್ಸ್ ತಂಡ ಸರಣಿ ಸೋಲುಗಳ ಮೂಲಕ ಕೊನೆಯ ಸ್ಥಾನದಲ್ಲಿದೆ ನಿನ್ನೆ ನಡೆದ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮುಂಬೈ ಇಂಡಿಯನ್ಸ್ ತಂಡವನ್ನು ಸೂಪರ್ ಓವರ್ನಲ್ಲಿ ಮಣಿಸಿದೆ